ಸರ್ವೋಚ್ಚ ನ್ವಾಯಾಲಯದ ಮುಖ್ಯ ನ್ಲಾಯಮೂರ್ತಿ ವಿರುದ್ದದ ಲ್ಲೆಂಗಿಕ ಕಿರುಕುಳ ಆರೋಪದಲ್ಲಿ ಹುರುಳಿಲ್ಲ ಆಂತರಿಕ ತನಿಖಾ ಸಮಿತಿ

ಜಮ್ಮ ಕಾಶ್ಮೀರದ ಲಡಾಕ್ ಸ್ಥಾನ ಹಾಗೂ ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳ ವ್ಯಾಪ್ತಿಯ ಅನಂತನಾಗ್ ಕ್ಷೇತ್ರದಲ್ಲಿ ಸಹ ಮತದಾನ ನಡೆಯಿತು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಸ್ವತಿ ಇರಾನಿ ರಾಜ್ಯವರ್ಧನ್ ರಾಥೋಡ್ ಅರ್ಜುನ್ ರಾಮ್ ಮೇಫ್ವಾಲ್ ಮತ್ತು ಜಯಂತ್ ಸಿನ್ವಾ ಹಾಗೂ ಬಿಜೆಪಿ ನಾಯಕರಾದ ರಾಜೀವ್ ಪ್ರತಾಪ್ ರೂಡಿ ಮತ್ತು ಅರ್ಜುನ್ ಮುಂಡಾ ಅಲ್ಲದೇ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಜಿತಿನ್ ಪ್ರಸಾದ್ ಈ ಹಂತದಲ್ಲಿ ಕಣದಲ್ಲಿರುವ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ ಪಶ್ಚಿಮ ಬಂಗಾಳದ ಉಲುಬೇರಿಯಾ ಮೂರ್ವ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇಂದು ಮತದಾನ ನಡೆಯಿತು

ಆಂತರಿಕ ವಿಧಿವಿಧಾನದ ಭಾಗವಾಗಿ ರಚಿಸಲಾದ ಸಮಿತಿಯ ವರದಿಯನ್ನು ಬಹಿರಂಗಪಡಿಸಲು ಆಗದು ಎಂದು ಸುಪ್ರೀಂ ಕೋರ್ಟ್ ಮಹಾಕಾರ್ಯದರ್ಶಿ ಅವರ ಕಚೇರಿ ತಿಳಿಸಿದೆ ಆಂತರಿಕ ವಿಧಿವಿಧಾನಕ್ಕೆ ಅನುಸಾರ ಆಂತರಿಕ ತನಿಖಾ ಸಮಿತಿ ನಿನ್ನೆ ನ್ಯಾಯಮೂರ್ತಿ ಬೋಬ್ಡೆ ನಂತರದ ಹಿರಿಯ ನ್ಯಾಯಮೂರ್ತಿ ಅವರಿಗೆ ತನ್ನ ವರದಿಯನ್ನು ಸಲ್ಲಿಸಿದೆ ಹಾಗೂ ಸಂಬಂಧಿಸಿದ ನ್ಯಾಯಮೂರ್ತಿ ಅವರಿಗೆ ಅಂದರೆ ಮುಖ್ಯ ನ್ಯಾಯಾಧೀಶರಿಗೆ ವರದಿಯ ಪ್ರತಿಯನ್ನು ಕಳುಹಿಸಲಾಗಿದೆ ಎಂದು ಅದು ಹೇಳಿದೆ

ಅವರು ಸರಣಿ ಟ್ವೀಟ್ ಸಂದೇಶ ನೀಡಿ ಮೂಲಸೌಕರ್ಯ ವಿದ್ಯುತ್ ಮಾರ್ಗಗಳು ಕೃಷಿ ಮತ್ತಿತರ ವಲಯಗಳಲ್ಲಿ ಆಗಿರುವ ಎಲ್ಲಾ ಪಾನಿಯನ್ನು ಸರಿಪಡಿಸಲು ಸಾಧ್ಯವಾದ ಎಲ್ಲಾ ಕ್ರಮಗಳನ್ನು ಕ್ಲೆಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ರಸ್ತೆ ಮತ್ತು ರೈಲು ಮಾರ್ಗಗಳನ್ನು ಶೀಘ್ರದಲ್ಲೇ ದುರಸ್ತಿಗೊಳಿಸುವಂತೆ ಹಾಗೂ ಬೆಳೆ ಹಾನಿಗೊಳಗಾದ ರೈತರಿಗೆ ಬೆಳೆ ವಿಮೆ ತಲುಪುವಂತೆ ನೋಡಿಕೊಳ್ಳಬೇಕೆಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಒಡಿಶಾ ಜನರ ಅದರಲ್ಲೂ ವಿಶೇಷವಾಗಿ ಮೀನುಗಾರರು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವವರ ಧ್ಲೇರ್ಯ ಮತ್ತು ಸಹಾನುಭೂತಿಗೆ ಪ್ರಧಾನಮಂತ್ರಿ ಅವರು ಅಭಿವಂದಿಸಿದ್ದಾರೆ

ಪ್ರಧಾನಮಂತ್ರಿ ಅವರು ಪುರಿ ಖುರ್ದಾ ಕಟಕ್ ಜಗತ್ಸಿಂಗ್ ಪುರ್ ಜಾಜ್ಮರ್ ಕೇಂದ್ರಪಾಡಾ ಭದ್ರಕ್ ಮತ್ತು ಬಾಲಾಸೋರ್ನಲ್ಲಿನ ಪರಿಸ್ಹಿತಿಯ ಬಗ್ಗೆ ವೈಮಾನಿಕ ಪರೀಕ್ಷೆ ನಡೆಸಿದರು ಮುಖ್ಯಮಂತ್ತಿ ನವೀನ್ ಪಟ್ನಾಯಕ್ ಅವರು ಪ್ರಧಾನಮಂತ್ರಿ ಅವರ ಜೊತೆಗಿದ್ದರು ವೈಮಾನಿಕ ಸಮೀಕ್ಷೆಯ ನಂತರ ನರೇಂದ್ರ ಮೋದಿ ಅವರು ನವೀನ್ ಪಟ್ನಾಯಕ್ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಸ್ಲಿತಿಯ ಪರಾಮರ್ಶೆ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಧಾನಮಂತ್ರಿ ಅವರು ಒಡಿಶಾಗೆ ಅದರ ಮನರ್ ಸ್ವಾಪನಾ ಕಾರ್ಯಕ್ಕೆ ಸಾಧ್ಯವಾದ ಎಲ್ಲಾ ನೆರವು ಒದಗಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು

ಮಾಜಿ ಪ್ರಧಾನಿ ರಾಜೀವ್ಗಾಂಧಿ ಕುರಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆಯ ವಿರುದ್ದ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೆ ಈ ವಿಷಯ ಕುರಿತಂತೆ ಪಕ್ಷದ ನಾಯಕರಾದ ಅಭಿಷೇಕ್ ಮನು ಸಿಂಫ್ವಿ ಮತ್ತು ಸಲ್ವಾನ್ ಖುರ್ಷಿದ್ ನೇತ್ಪತ್ತದ ನಿಯೋಗ ದೆಹಲಿಯಲ್ಲಿಂದು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿತ್ತು ಸಿಂಫ್ವಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮೋದಿ ಅವರು ರಾಜೀವ್ಗಾಂಧಿ ವಿರುದ್ದ ಭ್ರಷ್ಲಾಚಾರದ ಹೇಳಿಕೆ ನೀಡಿದ್ದಾರೆ ಆದರೆ ರಾಜೀವ್ಗಾಂಧಿ ಅವರಿಗೆ ನ್ಯಾಯಾಲಯ ಕ್ಷೀನ್ಚಿಟ್ ನೀಡಿದ್ದು ಮೋದಿ ಅವರ ಹೇಳಿಕೆ ಸತ್ಯವಲ್ಲ ಎಂದಿದ್ದಾರೆ ಪ್ರಧಾನಮಂತ್ರಿ ಅವರ ಹೇಳಿಕೆ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದ್ದು ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕೆಂದು ಅವರು ಹೇಳಿದರು

ನಂತರದ ಸ್ಥಾನ ಚೆನ್ನೈ ಮತ್ತು ಅಜ್ಬೀರ್ಗೆ ಲಭಿಸಿದೆ

ವಲಸೆ ಪ್ರಮಾಣಪತ್ರ ಹಾಗೂ ಪಾಸ್ ಸರ್ಟಿಫಿಕೇಟ್ಗಳಂತಹ ಡಿಜಿಟಲ್ ಶೈಕ್ಷಣಿಕ ಪತ್ರಗಳನ್ನು ಪೂರೈಸಲಿದೆ

ಅವರ ಮುಂದಿನ ಹಾದಿಗೆ ಪ್ರಧಾನಮಂತ್ರಿ ಅವರು ಶುಭ ಹಾರೈಸಿದ್ದಾರೆ ಮೋದಿ ಅವರು ಟ್ವೀಟ್ ಸಂದೇಶ ನೀಡಿ ಈ ಯುವ ಪ್ರತಿಭಾವಂತರು ದೇಶವನ್ನು ಹೆಮ್ನೆ ಪಡುವ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವರೆಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿದ್ಯಾರ್ಥಿಗಳ ಶಿಕ್ಷಕರು ಹಾಗೂ ಪೋಷಕರನ್ನು ಸಹ ಪ್ರಧಾನಮಂತ್ರಿ ಅಭಿನಂದಿಸಿದ್ದಾರೆ

ಮೋತಿಲಾಲ್ ನೆಹರು ಅವರ ಜನ್ನದಿನಾಚರಣೆ ಸಂದರ್ಭವಾಗಿ ಸಂಸತ್ ಭವನದಲ್ಲಿರುವ ಅವರ ಭಾವಚಿತ್ರಕ್ಷೆ ಮಾಜಿ ಉಪಪ್ರಧಾನಿ ಹಾಗೂ ಲೋಕಸಭೆಯ ನೀತಿ ಸಮಿತಿಯ ಅಧ್ಯಕ್ಷ ಎಲ್

ಪಂಡಿತ್ ಮೋತಿಲಾಲ್ ನೆಹರು ಅವರ ಜೀವನ ಚರಿತ್ರೆ ಕುರಿತ ಪುಸ್ತಿಕೆಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಣರಿಗೆ ವಿತರಿಸಲಾಯಿತು

ರಾಜೇಂದ್ರ ಪ್ರಸಾದ್ ಅನಾವರಣಗೊಳಿಸಿದ್ದರು ಭಾರತ ಮತ್ತು ಬಾಂಗ್ಲಾದೇಶಗಳ ಸರ್ಕಾರಿ ಪ್ರಸಾರ ಸಂಸ್ಲೆಗಳ ನಡುವಣ ತಿಳುವಳಿಕೆ ಪತ್ರದ ಕಾರ್ಯಾನುಷ್ಲಾನದ ವಿಧಿವಿಧಾನಗಳನ್ನು ರೂಪಿಸಲು ಬಾಂಗ್ಲಾದೇಶದ ಮಾಹಿತಿ ಸಚಿವಾಲಯದ ಕಾರ್ಯದರ್ಶಿ ಅಬ್ಲುಲ್ ಮಾಲೆಕ್ ನೇತ್ಪತ್ವದ ಉನ್ನತ ಮಟ್ಟದ ನಿಯೋಗ ಇಂದು ಆಕಾಶವಾಣಿಯ ದೆಹಲಿ ಕೇಂದ್ರಕ್ಷೆ ಭೇಟಿ ನೀಡಿತ್ತು ಆಕಾಶವಾಣಿ ಮಹಾನಿರ್ದೇಶಕರು ಸುದ್ದಿ ಸೇವಾ ವಿಭಾಗದ ಮಹಾನಿರ್ದೇಶಕರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ನಿಯೋಗ ಹಲವಾರು ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿತು ಮಾಲೆಕ್ ಅವರು ನಮ್ನ ಬಾತ್ತೀದಾರರೊಂದಿಗೆ ಮಾತನಾಡಿ ಸರ್ಕಾರಿ ಸ್ವಾಮ್ಯದ ಬಾಂಗ್ಲಾದೇಶ್ ಬೇತಾರ್ ಪ್ರಸಾರ ಸಂಸ್ಥೆ ಹಾಗೂ ಆಕಾಶವಾಣಿ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ಬಲಗೊಳಿಸಲು ಸಮಾನ ಸಾಂಸ್ಕೃತಿಕ ಪರಂಪರೆ ಹಾಗೂ ಕಲೆ ಮತ್ತು ಸಂಸ್ಕೃತಿಯನ್ನು ಮತ್ತಷ್ಟು ಬಿಂಬಿಸಲು ಸಹಯೋಗ ಹೊಂದಲಿವೆ ಎಂದು ಹೇಳಿದರು